ಅಮಿತ್ ಶಾ ಅವರು ಭಾನುವಾರವಷ್ಲೇ ಬಿಹಾರ ಜನ ಸಂವಾದ್ ರ್ನಾಲಿಯಲ್ಲಿ ಮಾತನಾಡಿದ್ದರೆ ಸೋಮವಾರ ಒಡಿಶಾ ಜನ ಸಂವಾದ್ ರ್ನಾಲಿಯನ್ನುದ್ದೇಶಿಸಿ ಭಾಷಣ ಮಾಡಿದ್ದರು

ಹೈದರಾಬಾದ್ನಲ್ಲಿ ನಿನ್ನೆ ಮುಖ್ಯಮಂತ್ರಿ ಕೆ ಚಂದ್ರಕೇಖರ ಕಾವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಲದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಗ್ರೇಟರ್ ಹೈದರಾಬಾದ್ ಮುನ್ಲಿಪಲ್ ಕಾರ್ಕೊರೇಷನ್ ಜಿಎಚ್ಎಂಸಿ ವ್ಲಾಪ್ತಿಯನ್ನು ಹೊರತುಪಡಿಸಿ ಹತ್ತನೇ ತರಗತಿಗೆ ಪರೀಕ್ಷೆಗಳನ್ನು ನಡೆಸಬಹುದು ಎಂದು ರಾಜ್ಯ ಹೈಕೋರ್ಟ್ ಸರ್ಕಾರಕ್ಷೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಶಾಲಾ ಮಟ್ಲದ ಶಿಕ್ಷಣದಲ್ಲಿ ಹತ್ತನೇ ತರಗತಿ ಅತ್ಯಂತ ನಿರ್ಣಾಯಕ ಬೋರ್ಡ್ ಪರೀಕ್ಷೆಯಾಗಿದ್ದು ಮುಂದಿನ ಹಂತದ ವಿದ್ನಾರ್ಥಿಗಳಿಗೆ ಮಧ್ಯಂತರ ಶಿಕ್ಷಣದಿಂದ ಐಚ್ಗಿಕ ವಿಷಯಗಳನ್ನು ನೀಡಲು ಯೋಜಿಸಲಾಗಿದೆ

ಮಹಾರಾಷ್ಸ ತೆಲಂಗಾಣ ತಮಿಳುನಾಡು ರಾಜಸ್ಥಾನ ಕರ್ನಾಟಕ

ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಕಟ್ಲುನಿಟ್ಲಾಗಿ ಪಾಲಿಸಿಕೊಂಡು ಬರಬೇಕು ಕಂಟ್ಲೆನ್ಮೆಂಟ್ ವಲಯಗಳಲ್ಲಿ ಕ್ಲೆಗೊಳ್ಳಬೇಕಾದ ತ್ರಮಗಳ ಬಗ್ಗೆ ವಿವರ ನೀಡಿದ್ದು ಬಫರ್ ವಲಯಗಳಲ್ಲಿ ಸಮೀಕ್ಷೆಗಳನ್ನು ನಡೆಸಿ ಸೋಂಕು ನಿಯಂತ್ರಣಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಪ್ರೀತಿ ಸೂದನ್ ಸಲಹೆ ಮಾಡಿದರು

ಪೂಜಾ ಸ್ಥಳಗಳು ಶಾಪಿಂಗ್ ಮಾಲ್ ರೆಸ್ನೋರೆಂಟ್ ಮತ್ತು ಹೋಟೆಲ್ಗಳ ಪರತ್ತುಬದ್ದವಾಗಿ ಕಾರ್ಯಾರಂಭ ಮಾಡಿವೆ ದೇವಾಲಯ ಮಸೀದಿ ಚರ್ಚ್ಗಳು ಹೋಟೆಲ್ಗಳನ್ನು ಸ್ವಚ್ಚಗೊಳಸಲಾಗಿತ್ತು ಸಾಮಾಜಕ ಅಂತರ ಪಾಲನೆ ನಿಯಮವನ್ನು ಈ ಎಲ್ಲಾ ಸ್ವಳಗಳಲ್ಲೂ ಕಡ್ಡಾಯಗೊಳಸಲಾಗಿದ್ದು ಕೇಂದ್ರ ಸರ್ಕಾರ ಹೊರಡಿಸಿರುವ ಇತರ ಎಲ್ಲಾ ಮಾರ್ಗಸೂಚಿ ನಿಯಮಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಎಂದು ಕಟ್ಪುನಿಟ್ಲನ ಆದೇಶ ನೀಡಲಾಗಿದೆ ಆದಾಗ್ಗೂ ಕೊರೊನಾ ಸೋಂಕಿನ ಪ್ರಕರಣಗಳು ಅಧಿಕವಾಗಿರುವ ಕಂಟೈನ್ಲೆಂಟ್ ವಲಯಗಳಗೆ ಈ ಆದೇಶ ಅನ್ವಯವಾಗುವುದಿಲ್ಲ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ಗಾರೆ ಧಾರ್ಮಿಕ ಸ್ನಳಗಳಿಗೆ ಸಂಬಂಧಿಸಿದ ಮಾರ್ಗಸೂಚಿಗಳ ಪ್ರಕಾರ ಸೋಂಕು ರಹಿತ ವ್ಯಕ್ತಿಗಳಿಗೆ ಮಾತ್ರ ಅನುಮತಿ ಕಲ್ಪಿಸಲಾಗಿದ್ದು ತೀರ್ಥ ಹಾಗೂ ಪ್ರಸಾದ ವಿತರಣೆಗೆ ಅನುಮತಿ ನೀಡಿಲ್ಲ ಕೋವಿಡ್ ಮಾರ್ಗಸೂಚಿಗಳ ಪ್ರಕಾರ ಶಾಪಿಂಗ್ ಮಾಲ್ಗಳಲ್ಲಿ ಸೋಂಕು ರಹಿತ ಸಿಬ್ಲಂದಿ ಮತ್ತು ಗ್ರಾಹಕರಿಗೆ ಮಾತ್ರ ಒಳ ಶ್ರವೇಶಿಸಲು ಅನುಮತಿ ನೀಡಲಾಗಿದ್ದು ಮಕ್ಕಳು ಆಟವಾಡುವ ಪ್ರದೇಶಗಳು ಸಿನೆಮಾ ಹಾಲ್ ಮತ್ತು ಮಾಲ್ಗಳಲ್ಲಿನ ಆಟದ ಆರ್ಕೇಡ್ಗಳು ತೆರೆಯದಂತೆ ಸೂಚಿಸಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಪ್ರವೇಶ ದ್ವಾರದಲ್ಲಿ ಕಡ್ಡಾಯವಾಗಿ ಸ್ಥಾನಿಟ್ಟೆಜರ್ ಥರ್ಮಲ್ ತಪಾಸಣೆ ನಿಬಂಧನೆಗಳನ್ನು ಅನುಸರಿಸಬೇಕು ಎಂದು ರೆಸ್ನೋರೆಂಟ್ಗಳಗೆ ನೀಡಲಾದ ಮಾರ್ಗಸೂಚಿಗಳಲ್ಲಿ ತಿಳಿಸಲಾಗಿದೆ ಪುದುಚೇರಿಯಲ್ಲಿ ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳು ತೆರೆದಿವೆ ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ತ್ ಧರಿಸಬೇಕು ಕಡ್ವಾಯವಾಗಿ ನೈರ್ಮಲ್ಹ ಕಾಪಾಡಬೇಕು ಎಂದು ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಡಾ ಕಿರಣ್ ಬೇಡಿ ಮನವಿ ಮಾಡಿದ್ದಾರೆ ಅಸ್ತಾಂನಲ್ಲಿಯೂ ದೇವಾಲಯ ಹೋಟೆಲ್ ಮಾಲ್ಗಳು ನಿನ್ನೆಯಿಂದ ತೆರೆದಿವೆ

ದೆಹಲಿಯಲ್ಲಿ ನಿನ್ನೆ ಧಾರ್ಮಿಕ ಕೇಂದ್ರಗಳು ತೆರೆದಿದ್ದು ದೆಹಲಿಯ ಜಾಮಿಯ ಮಸೀದಿಯನ್ನು ನಿನ್ನೆ ಬೆಳಗ್ಗಿನ ನಮಾಜ್ಗೆ ತೆರೆದಿರಲಿಲ್ಲ ಸಿಖ್ ಧಾರ್ಮಿಕ ಕೇಂದ್ರಗಳನ್ನು ತೆರೆಯಲಾಗಿತ್ತು

ಎಲ್ಲಾ ರೀತಿಯಲ್ಲೂ ಸುರಕ್ಷತಾ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ರೈಲ್ವೆಯ ನಿರಂತರ ಪ್ರಯತ್ನಗಳ ಫಲವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಸುರಕ್ಷತೆಯನ್ನು ಸುಧಾರಿಸಲು ಕೈಲ್ವೆಯು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಇದರಲ್ಲಿ ಮಾನವ ಸಹಿತ ಮಟ್ಟದ ಕಾಸಿಂಗ್ಗಳ ನಿರ್ಮೂಲನೆ ರಸ್ತೆ ಓವರ್ ಬ್ರಿಡ್ಜಸ್ ನಿರ್ಮಾಣ ರೈಲ್ವೆ ಹಳಗಳ ನವೀಕರಣ ಪರಿಣಾಮಕಾರಿ ಟ್ರ್ವಾಕ್ ನಿರ್ವಹಣೆ ಮತ್ತು ಸಿಗ್ನಲಿಂಗ್ ವ್ಣವಸ್ಥೆಯಲ್ಲಿ ಸುಧಾರಣೆಗಳು ಸೇರಿವೆ

ಇದು ಲೆವೆಲ್ ಕ್ರಾಸಿಂಗ್ಗಳ ನಿರ್ಮೂಲನೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ

ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನು ಅಬ್ಬೆರುಗೊಳಿಸಿವೆ ಕಾಂಗ್ರೆಸ್ ಪಕ್ಷದಿಂದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿ ಈರಣ್ಣ ಕಡಾಡಿ ಅಶೋಕ್ ಗಸ್ತಿ ಅವರನ್ನು ಅಧಿಕೃತ ಅಭ್ವರ್ಥಿಗಳನ್ನಾಗಿ ಘೋಷಣೆ ಮಾಡಿದೆ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಕಣಕ್ಕಿಳಿಯುವುದು ಖಚಿತವಾಗಿದೆ ಎಂದು ಪಕ್ಷದ ಮುಖಂಡ ಎಚ್

ಕುಮಾರಸ್ವಾಮಿ ಹೇಳಿದ್ದು ಇಂದು ಅವರು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ

ಎಸ್ಎಂಎಸ್ ಮೂಲಕವೇ ನಿಲ್ ರಿಟರ್ನ್ಸ್ ಸಲ್ಲಿಸುವ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ನಿನ್ನೆ ಚಾಲನೆ ನೀಡಿದೆ

ಒಟಿಪಿ ವ್ಯವಸ್ಥೆಯ ಮೂಲಕ ಅದರ ದೃಢೀಕರಣ ನಡೆಯಲಿದೆ

ರಿಟರ್ನ್ಸ್ ಸಲ್ಲಿಸಲು ಜಾಲತಾಣಕ್ಕೆ ಲಾಗಿನ್ ಆಗುವ ತೊಂದರೆ ತಪ್ಪಲಿದೆ ಎಂದು ಹೇಳಿದೆ

ಯಾವುದೇ ಖರೀದಿ ವಹಿವಾಟು ನಡೆಸದೇ ಇದ್ದರೆ ಇನ್ಪುಟ್ ಟ್ಲಾಕ್ಸ್ ಕ್ರೆಡಿಟ್ ಬೇಡಿಕೆ ಇಲ್ಲದಿದ್ದರೆ ಅಂತಹ ತೆರಿಗೆ ಪಾವತಿದಾರರು ನಿಲ್ ರಿಟರ್ನ್ಸ್ ತುಂಬಬಹುದಾಗಿದೆ ಭಾರತ ಮತ್ತು ಡೆನ್ಮಾರ್ಕ್ ವಿದ್ಯುತ್ ಕ್ಷೇತ್ರದಲ್ಲಿ ಸಹಕಾರವನ್ನು ಅಭಿವೃದ್ಧಿಪಡಿಸುವ ಒಪ್ಪಂದಕ್ಕೆ ಪರಸ್ಪರ ಸಹಿ ಹಾಕಿವೆ ವಿದ್ದುತ್ ಸಚಿವಾಲಯ ಮತ್ತು ಡೆನ್ಮಾರ್ಕ್ ಸರ್ಕಾರದ ಇಂಧನ ಉಪಯುಕ್ತತೆಗಳು ಮತ್ತು ಹವಾಮಾನ ಸಚಿವಾಲಯದ ನಡುವೆ ಸಹಿ ಹಾಕಿದ ಒಪ್ಪಂದವು ವಿದ್ಯುತ್ ಕ್ಷೇತ್ರದ ಎರಡು ದೇಶಗಳ ನಡುವೆ ಸಮಾನತೆ ಪರಸ್ಪರ ಸಂಬಂಧದ ಆಧಾರದ ಮೇಲೆ ಬಲವಾದ ಆಳವಾದ ಮತ್ತು ದೀರ್ಘಕಾಲೀನ ಸಹಕಾರವನ್ನು ಅಭಿವೃದ್ದಿಪಡಿಸುವುದರ ಜತೆಗೆ ಪರಸ್ಪರ ಲಾಭ ತಂದುಕೊಡಲಿದೆ ಇದು ಕಡಲಾಚೆಯ ಗಾಳಿ ದೀರ್ಘಾವಧಿಯ ಇಂಧನ ಯೋಜನೆ

ಗ್ರಿಡ್ನಲ್ಲಿನ ನಮ್ಖತೆ ಪರಿಣಾಮಕಾರಿಯಾಗಿ ಬದಲಾಗಬಲ್ಲ ಉತ್ಪಾದನಾ ಆಯ್ಲೆಗಳನ್ನು ಸಂಯೋಜಿಸಲು ಮತ್ತು ನಿರ್ವಹಿಸಲು ರಿಡ್ ಸಂಕೇತಗಳ ಕ್ರೋಢಿಕರಣ ವಿದ್ಯುತ್ ಖರೀದಿ ಒಪ್ಪಂದಗಳಲ್ಲಿನ ನಮ್ಕತೆ ಮತ್ತು ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿನ ವ್ಯತ್ಯಾಸಗಳಂತಹ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಒದಗಿಸುತ್ತದೆ